ಎರಡು ದಿನಗಳ ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಎರಡನೇ ಮತ್ತು ಕೊನೆಯ ಚರಣದಲ್ಲಿ ಇಂದು ಶ್ರೀಲಂಕಾದ ಕೋಲಂಬೋಗೆ ಆಗಮಿಸಿದರು ಕೊಲಂಬೋ ವಿಮಾನ ನಿಲ್ದಾಣ ತಲುಪಿದ ಬಳಿಕ ಪ್ರಧಾನಮಂತ್ರಿ ಟ್ವೀಟ್ ಮಾಡಿ ಶ್ರೀಲಂಕಾಕ್ಷೆ ಮತ್ತೆ ಬಂದಿರುವುದಕ್ಕೆ ಸರತಸವಾಗಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ದ್ವೀಪ ರಾಷ್ಟಕ್ಕೆ ಇದು ಮೂರನೇ ಭೇಟಯಾಗಿದೆ ಭಾರತ ತನ್ನ ಸ್ನೇಹಿತರನ್ನು ಯಾವತ್ತೂ ಮರೆಯುವುದಿಲ್ಲ ಎಂದು ತಿಳಿಸಿದ್ದಾರೆ ಸಾಂಪ್ರದಾಯಿಕ ಸ್ವಾಗತ ನೀಡಿರುವುದಕ್ಕೆ ಹ್ವದಯ ತುಂಬಿ ಬಂದಿದೆ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಅವರೊಂದಿಗೆ ಮೋದಿ ಅವರು ಮಾತುಕತೆ ನಡೆಸಿದರು ವಿರೋಧ ಪಕ್ಷದ ನಾಯಕ ಮತ್ತು ತಮಿಳು ನ್ವಾಷನಲ್ ಅಲ್ವೆಯನ್ಸ್ನ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಯಾಗಲಿದ್ದಾರೆ ಮಾಲೆಯಿಂದ ಕೊಲಂಬೋಗೆ ಹೊರಟ ಬಳಕ ಪ್ರಧಾನಮಂತ್ರಿ ಮೋದಿ ಅವರು ಮಾಲ್ವೀವ್ನಲ್ಲಿ ನೀಡಿದ ಆತಿಥ್ಚಕ್ಕಾಗಿ ಧನ್ಯವಾದ ಸಲ್ಲಿಸಿದ್ದಾರೆ

ಅಭಿವೃದ್ದಿಗಾಗಿ ಪ್ರಾದೇಶಿಕ ಸಹಕಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಲ್ದೀವ್ಗೆ ಅಧ್ಯಕ್ಷ ಇಬ್ರಾಹೀಮ್ ಮುಹಮ್ಜದ್ ಸೋಲಿಹ್ ಒತ್ತಿ ಹೇಳಿದರು ಪ್ರಾದೇಶಿಕ ಮತ್ತು ಉಪ ಪ್ರಾದೇಶಿಕ ಸಾರಿಗೆ ಮತ್ತು ಸಂಪರ್ಕ ನವೀಕರಿಸಬಹುದಾದ ಇಂಧನ ಶಿಕ್ಷಣ ಪರಿಸರ ಮತ್ತು ಪರಸ್ವರ ಅನುಕೂಲಕ್ಷಾಗಿ ಸುಸ್ತಿರ ಅಭಿವ್ಯದ್ದಿಯ ಅನುಕೂಲಗಳನ್ನು ಸಜ್ಜುಗೊಳಿಸುವ ಅಗತ್ತವನ್ನು ಉಭಯ ನಾಯಕರು ಪ್ರತಿಪಾದಿಸಿದರು ಈ ಬಗ್ಗೆ ಮಾಧ್ಯಮಗಳಗೆ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಧ್ಲಕ್ಷ ಸೋಲಿಹ್ ಅವರು ಈ ಪ್ರದೇಶದಲ್ಲಿ ಮತ್ತು ಇತರೆಡೆಯಲ್ಲಿ ಭಯೋತ್ವಾದನೆ ವಿರುದ್ದ ಸ್ಪಷ್ಟವಾದ ಮತ್ತು ರಾಜೀಯಾಗದ ನಿಲುವು ಹೊಂದಿರುವುದನ್ನು ಪುನರುಚ್ಚರಿಸಿದ್ದಾರೆ ಎಂದು ತಿಳಿಸಿದರು ಭಾರತ ಮತ್ತು ಮಾಲ್ವೀವ್ಲ್ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಶಾಂತಿ ಮತ್ತು ಸುರಕ್ಷತೆ ಕಾಪಾಡುವ ಮತ್ತು ಈ ಪ್ರದೇಶದ ಕಡಲತಡಿಯ ಭದ್ರತೆಯನ್ನು ಹೆಚ್ಚಿಸಲು ಪರಸ್ಪರ ಸಹಕಾರವನ್ನು ಬಲಪಡಿಸಲು ಒಪ್ಪಿಕೊಂಡಿವೆ ಮಾಲ್ಡೀವ್ಸ್ ಸಂಸತ್ ಮಜ್ಲೆಸ್ ಅನ್ನು ಉದ್ದೇತಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಯೋತ್ಪಾದನೆಯ ವಿರುದ್ಧ ಹೋರಾಡಲು ವಿಶ್ವದ ನಾಯಕರುಗಳೆಲ್ಲಾ ಒಗ್ಗಟ್ಟು ಪ್ರದರ್ಶಿಸುವ ಅಗತ್ಯವಿದೆ ಎಂದು ಕರೆ ನೀಡಿದ ಅವರು ಸರ್ಕಾರಿ ಪ್ರಾಯೋಜಕತ್ವದ ಭಯೋತ್ಪಾದನೆಯ ವಿರುದ್ದ ಎಚ್ಚರಿಕೆ ನೀಡಿದರು ಹವಾಮಾನ ಬದಲಾವಣೆ ಸಮಸ್ಥೆಯನ್ನು ಎದುರಿಸಲು ಮತ್ತು ಹಿಂದೂ ಮಹಾಸಾಗರದಲ್ಲಿ ಶಾಂತಿ ಮತ್ತು ಸುವ್ಲವಸ್ಥೆಯನ್ನು ಕಾಪಾಡಲು ಒಟ್ಲಾಗಿ ಕೆಲಸ ಮಾಡುವ ಅಗತ್ಲತೆಯನ್ನು ಅವರು ಪ್ರತಿಪಾದಿಸಿದರು ಕೊಚ್ಚ ಮತ್ತು ಮಾಲೆ ನಡುವೆ ದೋಣಿ ಸೇವೆ ಆರಂಭಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದರು ನಿಯೋಗ ಮಟ್ಟದ ಮಾತುಕತೆಯ ಬಳಿಕ ಭಾರತ ಮತ್ತು ಮಾಲ್ತೀವ್ಗೆ ಐದು ಒಪ್ಪಂದಗಳಿಗೆ ಮತ್ತು ಒಂದು ತಾಂತ್ರಿಕ ಒಡಂಬಡಿಕೆಗೆ ಸಹಿ ಹಾಕಿವೆ ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಮಾಲ್ಲೀವ್ಸ್ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿದರು

ನಿನ್ನೆ ನಡೆದ ಮಾತುಕತೆಯಲ್ಲಿ ಉಭಯ ಕಡೆಗಳಲ್ಲೂ ಭಾರೀ ಭಿನ್ನಾಭಿಪ್ರಾಯ ಉಂಟಾಯಿತು ಎಂದು ಪಿಪಿಎಂ ತಿಳಿಸಿದೆ ಕದನ ವಿರಾಮವನ್ನು ವಿಸ್ತರಿಸುವಂತೆ ಮನವಿ ಮಾಡಲು ಪಿಪಿಎಂ ಸದಸ್ಟರು ದಕ್ಷಿಣ ಪ್ರಾಂತದ ಹೆಲ್ಲಂಡ್ ಲಷ್ತರ್ ಗಾಹ್ನಿಂದ ತಾಲಿಬಾನ್ ನಿಯಂತ್ರಿತ ಮೂಸಾ ಖಲಾ ಜಿಲ್ಲೆಗೆ ಬ್ಬಹತ್ ಜಾಥಾ ನಡೆಸಿದ್ದರು ಮಾತುಕತೆಯ ನೇತೃತ್ವ ವಹಿಸಿದ್ದ ಪಿಪಿಎಂ ನಾಯಕ ಇಕ್ಷಾಲ್ ಖೈಬರ್ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ವಿವರ ನೀಡಿ ನಾವು ಕದನ ವಿರಾಮ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದೆವು ಆದರೆ ಅಫ್ರಾನಿಸ್ತಾನದಿಂದ ಅಮೆರಿಕ ಸೇನೆ ಹಿಂದಿರುಗಿದ ಬಳಿಕವಷ್ಷೇ ನಾವು ಕದನ ವಿರಾಮ ಘೋಷಿಸುತ್ತೇವೆ ಎಂದು ತಾಲಿಬಾನ್ ಕಮಾಂಡೋಗಳು ಹೇಳಿದರು ಎಂದು ವಿವರಿಸಿದರು